ಉತ್ತಮ ಆರೋಗ್ಟಕ್ಕೆ ಇಂದು ವಿಶ್ವ ಸೈಕಲ್ ದಿನ ಆಚರಣೆ ವಾರ್ತೆಗಳ ವಿವರ ರಾಜ್ಯದ ಗ್ರಾಮೀಣ ಪ್ರದೇಶದ ಜನರು ಎದುರಿಸುತ್ತಿರುವ ಸಮಸ್ನೆಗಳನ್ನು ಅರಿಯಲು ಗ್ರಾಮ ವಾಸ್ತವ್ಯ ಮಾಡುವುದಾಗಿ ಮುಖ್ಯಮಂತ್ರಿ ಎಚ್

ಈ ಕುರಿತು ಟ್ವಿಬ್ ಮಾಡಿರುವ ಅವರು ಜನರೊಂದಿಗೆ ಬೆರೆತು ಅವರ ಸಮಸ್ಥೆಗಳನ್ನು ಅರಿಯಲು ಸರ್ಕಾರದ ಕಾರ್ಯವೈಖರಿ ತಿಳಿಯಲು ನೆರವಾಗುವ ಸಂಬಂಧ ಗ್ರಾಮ ವಾಸ್ತವ್ನ ಮಾಡಲಾಗುವುದು ಸರ್ಕಾರಿ ಶಾಲೆಗಳಲ್ಲಿ ಶೀಘವೇ ತಮ್ಮ ಗ್ರಾಮ ವಾಸ್ತವ್ನ ಪೂರಂಭವಾಗಲಿದೆ ರೈತರು ಕಾರ್ಯಕ್ರಮದ ಆದ್ಯತಾ ವಲಯದಲ್ಲಿರುತ್ತಾರೆ ರೈತರ ಹಿತವನ್ನು ಗಮನದಲ್ಲಿರಿಸಿ ಈವರೆಗಿನ ರೈತಪರ ಕಾರ್ಯಕ್ರಮಗಳಿಂದ ಕಂಡುಕೊಂಡ ಉತ್ತಮ ಅಂಶಗಳನ್ನು ರೈತರಿಗೆ ಹೇಳುವುದು ಆಧುನಿಕ ಕೃಷಿ ಪದ್ದತಿಗೆ ಪೂರಕವಾದ ಯಾಂತ್ರೀಕೃತ ಕೃಷಿಗೆ ನೆರವು ಪಾಗೂ ರೈತ ಮಾಹಿತಿಗಳು ಗ್ರಾಮವಾಸ್ತವ್ಯ ಕಾರ್ಯಕ್ರಮದ ಆದ್ಯತೆಯಾಗಲಿವೆ ಎಂದು ಮುಖ್ಯಮಂತ್ರಿ ಎಚ್

ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆದ ಬಳಿಕ ಗ್ರಾಮ ವಾಸ್ತವ್ಯ ನಡೆಸಿರಲಿಲ್ಲ

ಕರ್ನಾಟಕದ ಅಭಿವೃದ್ಧಿಗೆ ತ್ರಮಿಸುವುದಾಗಿ ತಿಳಿಸಿರುವ ರಾಜ್ಯವನ್ನು ಪ್ರತಿನಿಧಿಸಿರುವ ಕೇಂದ್ರ ಸಚಿವರ ಹೇಳಿಕೆಗಳನ್ನು ಮುಖ್ಯಮಂತ್ರಿ ಎಚ್

ಅನುದಾನದ ಬಾಕಿ ವಿವರಗಳನ್ನು ಒಳಗೊಂಡ ಮಾಹಿತಿಯನ್ನು ಶೀಘವೇ ಸಚಿವರಿಗೆ ಒದಗಿಸುವುದಾಗಿ ಅವರುಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಟ್ವಿಟ್ ಮಾಡಿದ್ದಾರೆ

ಹುಬ್ವಳ್ಳಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶ್ವದಲ್ಲಿ ಅತಿ ಹೆಚ್ಚು ಕಲ್ಲಿದ್ದಿಲ್ಲು ಹೊಂದಿರುವ ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದ್ದು ಕಲ್ಲಿದ್ದಿಲಿಗೆ ಸಂಬಂಧಪಟ್ಟಂತೆ ಕೆಲ ಅಡೆತಡೆಗಳದ್ದು ಅವುಗಳ ನಿವಾರಣೆಗೆ ಪ್ರಯತ್ನಿಸಲಾಗುವುದು ಎಂದರು ಕ್ಷೇತ್ರದ ಜನರಿಂದ ದೊಡ್ಡ ಬವಾಬ್ದಾರಿ ದೊರೆತಿದೆ

ಅವರಿಗೆ ಆಭಾರಿಯಾಗಿರುತ್ತೇನೆ ಅವರ ನೈತಿಕ ಬೆಂಬಲ ತಮ್ಮ ಬಲವನ್ನು ಹೆಚ್ಚಿಸಿದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಅಂತರಿಕ ಕಲಪದಿಂದ ಶೀಘವೇ ಪತನವಾಗಲಿದ್ದು ಬಿಜೆಪಿ ರಾಜ್ಯಾಧ್ವಕ್ಷ ಬಿ

ಯಡಿಯೂರಪ್ಪ ಮುಖ್ಯಮಂತ್ರಿಯಾಗುವುದು ಖಚಿತ ಎಂದು ನೂತನ ರೈಲ್ವೆ ಖಾತೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ

ಈ ಮೂಲಕ ಮ್ಕೆಶ್ರಿ ಸರ್ಕಾರವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಎಂದು ಹೇಳಿದರು ವಿಧಾನಸಭಾ ಚುನಾವಣೆಯಲ್ಲಿ ಜನರು ಜೆಡಿಎಸ್ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಥರಿಸಿದ್ದರು ಆದರೆ ಬಿಜೆಪಿಯನ್ನು ಅಧಿಕಾರದಿಂದ ಹೊರಗಿಡಬೇಕು ಎಂಬ ಉದ್ದೇಶದಿಂದ ಸಮ್ಮಿತ್ರ ಸರ್ಕಾರ ರಚಿಸಿದ್ದಾರೆ ಆದ್ದರಿಂದ ಈ ಸರ್ಕಾರ ಬಹಳ ದಿನ ಇರುವುದಿಲ್ಲ ಎಂದು ಸಚಿವ ಸುರೇಶ ಅಂಗಡಿ ಹೇಳಿದರು

ಜಮ್ಮ ಕಾಶ್ಮೀರದ ರಾಜ್ಯಪಾಲ್ ಸತ್ಯಪಾಲ್ ಮಲ್ಲಿಕ್ ಕಳೆದ ವಾರ ಯಾತಾರ್ಥಿಗಳು ಜಾಲತಾಣದಲ್ಲಿ ನೋಂದಣೆ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಚಾಲನೆ ನೀಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ನರೇಂದ್ರ ಮೋದಿ ಎರಡನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ನಡೆಯಲಿರುವ ಸರ್ಕಾರದ ಅತಿದೊಡ್ಡ ಸಾರ್ವಜನಿಕ ಕಾರ್ಯಕ್ರಮ ಇದಾಗಲಿದೆ

ಇಂದು ವಿಶ್ವ ಸೈಕಲ್ ದಿನ

ಸೈಕಲ್ ಬಳಕೆಯಿಂದ ಉತ್ತಮ ಆರೋಗ್ಯ ಸಾಧ್ಯ ರಕ್ತದೊತ್ತಡ ಅಧಿಕ ರಕ್ತದೊತ್ತಡ ಕೆಲವು ಬಗೆಯ ಕ್ಕಾನ್ಸರ್ ಮಧುಮೇಹ ಪಾರ್ಶ್ವವಾಯು ಪೃದಯ ಸಂಬಂಧಿ ಕಾಯಿಲೆಗಳು ಮತ್ತಿತರ ದೈಹಿಕ ಸಮಸ್ಯೆಗಳು ಸೇರಿದಂತೆ ಹಲವು ರೀತಿಯ ಅನಾರೋಗ್ಯವನ್ನು ತಡೆಗಟ್ವಬಹುದು ಎಂದು ವಿಶ್ವ ಆರೋಗ್ಯ ಸಂಸ್ವೆಯ ವರದಿ ತಿಳಿಸಿದೆ ವಿಶ್ವ ಸೈಕಲ್ ದಿನದ ಮುನ್ನಾ ದಿನವಾದ ನಿನ್ನೆ ಸೈಕಲ್ನ ಮಹತ್ವ ಸಾರುವ ಉದ್ದೇಶದಿಂದ ಬೆಂಗಳೂರಿನ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಿಂದ ಕಬ್ಬನ್ ಪಾರ್ಕ್ವರೆಗೆ ಬೃಹತ್ ಸೈಕಲ್ ಜಾಥಾ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ಸೌಮ್ಕ ರೆಡ್ಡಿ ಸೈಕಲ್ ಬಳಸುವುದರಿಂದ ಇಂಧನ ಉಳಿಸುವ ಜತೆಗೆ ಪರಿಸರ ಸಂರಕ್ಷಣೆ ಮಾಡಬಹುದು ಜತೆಗೆ ಆರೋಗ್ಯವೂ ವೃದ್ದಿಸುತ್ತದೆ ಒಂದು ಸೈಕಲ್ ನಮ್ಮ ಬದುಕಿನ ಚಕ್ರವನ್ನೇ ಬದಲಿಸುತ್ತದೆ ಸೈಕಲ್ ಭೂಮಿಯಷ್ಟೇ ಅಲ್ಲದೇ ದೇಹಕ್ಕೂ ಹಿತಕಾರಿ ಎಂದರು ರಾಜ್ಯ ಸರಕಾರ ಜಿಂದಾಲ್ ಕಂಪನಿಗೆ ಕೋಟ್ಟಂತರ ರೂಪಾಯಿ ಮೊತ್ತ ಬೆಲೆಬಾಳುವ ಭೂಮಿಯನ್ನು ಒದಗಿಸಲು ಮುಂದಾಗಿರುವುದು ಆತಂಕಕಾರಿ ವಿಷಯ ರಾಜ್ಯ ಸಚಿವ ಸಂಪುಟ ತನ್ನ ತೀರ್ಮಾನವನ್ನು ತಕ್ಷಣ ಕೈ ಬಿಡಬೇಕು ಇಲ್ಲದಿದ್ದರೆ ರಾಜ್ಯಾದ್ಯಂತ ಬಿಜೆಪಿ ಜನಾಭಿಪ್ರಾಯ ಆಂದೋಲನ ನಡೆಸಲಿದೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರಕಾರ ತನ್ನ ತೀರ್ಮಾನವನ್ನು ಕೈ ಬಿಡದೇ ಇದ್ದಲ್ಲಿ ಮಳೆಗಾಲದ ಅಧಿವೇಶನದಲ್ಲಿ ಬಿಜೆಪಿ ಸದನದಲ್ಲಿ ಪ್ರಸ್ತಾಪಿಸುವ ಮೂಲಕ ಹೋರಾಟ ನಡೆಸಲಿದೆ ಎಂದರು ಮೈತ್ರಿ ಸರ್ಕಾರದ ವೈಫಲ್ಯಗಳ ಕುರಿತು ನಾಡಿದ್ದು ಬೆಂಗಳೂರಿನಲ್ಲಿ ನಡೆಯುವ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಿ

ಸರಕಾರದ ವೈಫಲ್ಯಗಳ ವಿರುದ್ದ ಅಧಿವೇಶದಲ್ಲಿ ಹೋರಾಟ ನಡೆಸಲು ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು

ಎಸ್ ದ್ರಾವಣ ಮತ್ತು ಝಿಂಕ್ ಮಾತ್ರೆ ಸೇವನೆಯಿಂದ ಪರಿಣಾಮಕಾರಿ ಚೆಕಿತ್ಸೆ ಪಡೆಯಬಹುದು

ಆರ್ ಎಸ್ ದ್ರಾವಣ ಮತ್ತು ಝಿಂಕ್ ಮಾತ್ರೆಗಳನ್ನು ತಪ್ಪದೇ ನೀಡುವುದು ಸೇರಿದಂತೆ ವಿವಿಧ ಸಮಸ್ಥೆಗಳ ಕುರಿತು ಜಾಗ್ಟತಿ ಮೂಡಿಸುವುದು ಈ ಪಾಕ್ಷಿಕದ ಉದ್ದೇಶವಾಗಿದೆ

ದ್ರಾವಣ ಝಿಂಕ್ ಮಾತ್ರೆಗಳು ರಾಜ್ಯದ ಎಲ್ಲ ಸರ್ಕಾರಿ ಆರೋಗ್ಯ ಕೇಂದ್ರಗಳು ಮತ್ತು ಅಂಗನವಾಡಿಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ ಎಂದು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ತಿಳಿಸಿದೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲ್ಲೂಕಿನ ಬಂಡೀಮರದಲ್ಲಿ ನಿನ್ನೆಯಿಂದ ಸಫಾರಿ ಕೌಂಟರ್ ಸ್ಹಳ ಬದಲಾವಣೆಯಾಗಿದ್ದು ಬಂಡೀಮರದಲ್ಲಿ ಸದ್ದ ನಡೆಸಲಾಗುತ್ತಿರುವ ಸಫಾರಿ ಕೌಂಟರ್ ಸ್ವಗಿತಗೊಳಿಸಲಾಗಿದೆ ರಾಷ್ಷೀಯ ಪುಲಿ ಸಂರಕ್ಷಣಾ ಪ್ರಾಧಿಕಾರದ ಮಾರ್ಗಸೂಚಿಯನ್ನಯ ಇನ್ನು ಮುಂದೆ ಬಂಡೀಪುರದಲ್ಲಿ ಸಫಾರಿ ಬದಲು ಮೇಲುಕಾಮನ ಪಳ್ಳಿ ಕಡೆಯಿಂದ ಆರಂಭವಾಗಿದೆ ಮೇಲುಕಾಮನಪಳ್ಳಿಯಲ್ಲಿರುವ ವಿಶೇಷ ಹುಲಿ ಸಂರಕ್ಷಣಾ ದಳದ ಕ್ಕಾಂಪಸ್ನಲ್ಲಿ ನೂತನ ಕೌಂಟರ್ ಕಾರ್ಯಾರಂಭವಾಗಿದೆ ರಾಜ್ಞ ಸರ್ಕಾರವು ಒಂದನೇ ಮತ್ತು ಎರಡನೇ ತರಗತಿಯ ಶಾಲಾ ಮಕ್ಕಳಿಗೆ ಹೋಂವರ್ಕ್ ಕೊಡುವುದನ್ನು ನಿಷೇಧಿಸಿರುವುದು ಸ್ವಾಗತಾರ್ಹ ಎಂದು ಮಾಜಿ ಶಿಕ್ಷಣ ಖಾತೆ ಸಚಿವ ಹಾಗೂ ಶಾಸಕ ಎನ್

ಮಾಳಮಾರುತಿ ಮೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ

ಉಳಿದಿರುವ ಕಾಮಗಾರಿಗಳನ್ನು ಶೀಘದಲ್ಲೇ ಮುಕ್ತಾಯಗೊಳಿಸಲಾಗುವುದು ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಸಿ

ಕರೀಗೌಡ ದೊಡ್ಡಬಳ್ಳಾಮರದಲ್ಲಿ ನಿನ್ನೆ ಹೇಳಿದ್ದಾರೆ ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಿ ರಾಜ್ಯದ ಗ್ರಾಮೀಣ ಪ್ರದೇಶದ ಜನರು ಎದುರಿಸುತ್ತಿರುವ ಸಮಸ್ಕೆಗಳನ್ನು ಅರಿಯಲು ಗ್ರಾಮ ವಾಸ್ತವ್ಯ ಆರಂಭ ಮುಖ್ಚಿಮಂತ್ರಿ ಎಚ್

ಉತ್ತಮ ಆರೋಗ್ಯಕ್ಕೆ ಇಂದು ವಿಶ್ವ ಸೈಕಲ್ ದಿನ ಆಚರಣೆ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು